ಎಂ ಸಿ ನೀರು ಬಿಡುಗಡೆಗೆ ಚರ್ಚೆ ಮುಖ್ಣಮಂತ್ರಿ ಬಿ

ಯಡಿಯೂರಪ್ಪ ಹೇಳಿಕೆ ಿ ಯಶವಂತಪುರ ವಿಜಯಪುರ ನಡುವೆ ಶೀಘ್ರದಲ್ಲೇ ಹೊಸ ರೈಲು ಆರಂಭ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಮಾಹಿತಿ

ರವಿ ಭರವಸೆ ಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಅಧಿಸೂಚನೆ ಹೊರಡಿಸುವಂತೆ ಉತ್ತರ ಕರ್ನಾಟಕ ಭಾಗದ ರೈತರಿಂದ ಧರಣೆ

ಎಂ ಸಿ ನೀರು ಬಿಡುಗಡೆಗೆ ಅಲ್ಲಿನ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಕುರಿತು ಚರ್ಚೆ ನಡೆಯುತ್ತಿದೆ ಎಂದು ಮುಖ್ಚಮಂತ್ರಿ ಬಿ

ಕಲಬುರಗಿಯಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಇದಕ್ಕೆ ಬದಲಾಗಿ ರಾಜ್ವದ ತುಬಚಿ ಏತ ನೀರಾವರಿ ಯೋಜನೆಯಿಂದ ಮಹಾರಾಷ್ಟದ ಮೋರಸಿ ನದಿಗೆ ನೀರಿನ ಲಭ್ಯತೆ ನೋಡಿಕೊಂಡು ಮಹಾರಾಷ್ಷಕ್ಕೆ ನೀರು ಬಿಡಲು ಆಲೋಚಿಸಲಾಗಿದ್ದು

ಕಲಬುರಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆಗೆ ಸಿದ್ದಗೊಂಡಿದ್ದು ಶೀಘದಲ್ಲಿಯೆ ಶ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ವಿಮಾನ ನಿಲ್ದಾಣ ಉದ್ರಾಟನೆ ಮಾಡುವ ಮೂಲಕ ಸಾರ್ವಜನಿಕ ಸೇವೆಗೆ ಅರ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದರು ಸದ್ದದಲ್ಲೇ ಯಶವಂತಪುರ ವಿಜಯಪುರ ನಡುವೆ ಹೊಸ ರೈಲು ಆರಂಭವಾಗಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಹೇಳಿದ್ದಾರೆ ಗಣಿನಾಡಿನ ಜನರ ಬಹುದಿನಗಳ ಕನಸಾಗಿದ್ದ ಹೊಸಪೇಟೆ ಕೊಟ್ಟರು ಹರಿಹರ ರೈಲಿಗೆ ನಿನ್ನೆ ಹಸಿರು ನಿಶಾನೆ ತೋರಿಸಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಬಳ್ಳಾರಿವರೆಗೂ ಹೊಸಪೇಟೆ ಕೊಟ್ಟರು ರೈಲನ್ನು ವಿಸ್ತರಿಸಲು ಅಧಿಕಾರಿಗಳಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ವೈ ದೇವೇಂದ್ರಪ್ಪ ಬಹಳ ವರ್ಷದ ದೇಡಿಕೆಯಾಗಿರುವ ಹೊಸಪೇಟೆ ಹರಿಹರ ದಾವಣಗೆರೆ ರೈಲು ಪುನರಾರಂಭ ಆಗಿರುವುದರಿಂದ ಈ ಭಾಗದ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ

ಈ ರೈಲು ಓಡಾಟದಿಂದ ಇಲ್ಲಿನ ಭತ್ತ ಕಬ್ಬಿಣದ ಅದಿರು ಸಾಗಾಣೆಗೆ ಹೆಚ್ಚನ ಅನುಕೂಲವಾಗಲಿದೆ ವ್ಯಾಪಾರ ವ್ಯವಹಾರದ ಜೊತೆಗೆ ಜನರ ಓಡಾಟಕ್ಕೂ ಸಾಕಷ್ಟು ಸಹಕಾರಿಯಾಗಲಿದೆ ಎಂದು ಹೇಳಿದರು ರಾಜ್ಯದ ಪ್ರಸಿದ್ದ ಪ್ರವಾಸಿ ತಾಣಗಳ ಜೊತೆಗೆ ಗೋವಾಗೆ ಸಂಪರ್ಕ ಕಲ್ಪಿಸುವ ಉನ್ನತ ದರ್ಜೆಯ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಗೋಲ್ವನ್ ಚಾರಿಯಟ್ ರೈಲನ್ನು ಪುನಃ ಆರಂಭಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಹೇಳಿದ್ದಾರೆ ಹೊಸಪೇಟೆ ಮತ್ತು ಹರಿಹರ ನಡುವೆ ನೂತನ ಪ್ಯಾಸೆಂಜರ್ ರೈಲಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ರೈಲ್ವೆ ಇಲಾಖೆ ಪ್ರವಾಸಿಗರಿಗೆ ಉನ್ನತ ದರ್ಜೆಯಲ್ಲಿ ದೇಶದ ಪ್ರವಾಸಿ ತಾಣಗಳನ್ನು ಪರಿಚಯಿಸಲು ಉದ್ದೇಶಿಸಿದೆ ಅದಕ್ಕಾಗಿ ಉತ್ತಮ ನಿರ್ವಹಣೆಯಿಂದ ರಾಜ್ಯದ ಬೆಂಗಳೂರು ಮೈಸೂರು ಕೊಡಗು ಹಂಪಿ ವಿಜಯಪುರ ಬಾದಾಮಿ ತ್ರವಣಬೆಳಗೊಳ ಮೊದಲಾದ ಪ್ರವಾಸಿ ತಾಣಗಳ ಜೊತೆ ಗೋಲ್ಡನ್ ಚಾರಿಯಟ್ ರೈಲು ಗೋವಾ ಸಂಪರ್ಕಿಸಲಿದೆ ಎಂದು ಹೇಳಿದರು

ಈ ದಿತೆಯಲ್ಲಿ ರಾಜ್ಯದಲ್ಲಿ ನನೆಗುದಿಗೆ ಬಿದ್ದಿರುವ ರೈಲುಮಾರ್ಗಗಳ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನಕ್ಕೆ ಮುಖ್ಯಮಂತ್ರಿ ಬಿ

ಸದ್ದ ಪುಣೆ ಸೊಲ್ಲಾಪುರ್ ಮೀರಜ್ ಲೋಂಡಾ ಹುಬ್ಬಳ್ಳಿ ದಾವಣಗೆರೆ ಮಧ್ಯೆ ರೈಲ್ವೇ ಹಳಗಳ ಡಬಲಿಂಗ್ ಕಾರ್ಯ ತ್ವರಿತಗತಿಯಲ್ಲಿ ಸಾಗಿದೆ ಎಂದು ಸಚಿವ ಸುರೇಶ ಅಂಗಡಿ ವಿವರ ನೀಡಿದರು

ರವಿ ಹೇಳಿದ್ದಾರೆ

ಭಾರತ ಜಾಗತಿಕವಾಗಿ ಸಕ್ಕರೆ ಉತ್ಪಾದನೆಯಲ್ಲಿ ಮೊದಲ ಸ್ಥಾನಕ್ಕೆ ಏರಿದೆ ಎಂದು ತಿಳಿಸಿದರು

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಪುಟ್ಟರಾಜು ಭರವಸೆ ನೀಡಿದ್ದಾರೆ ಮಂಡ್ಕದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು

ಕರ್ನಾಟಕ ತಮಿಳುನಾಡು ಪುದುಚೇರಿಗಳಲ್ಲಿ ಮುಂದಿನ ಮೂರು ನಾಲ್ಕ ದಿನಗಳಲ್ಲಿ ಚದುರಿದಂತೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಅರಬ್ಬ ಸಮುದ್ರದ ಪೂರ್ವ ಮಧ್ಯ ಭಾಗದಲ್ಲಿ ಕೇಂದ್ರೀತವಾಗಿರುವ ಚಂಡಮಾರುತದ ಪರಿಣಾಮವಾಗಿ ಇನ್ನೂ ಮೂರು ನಾಲ್ಕು ದಿನಗಳ ಕಾಲ ದಕ್ಷಿಣ ಪ್ರಸ್ತಭೂಮಿಯಲ್ಲಿ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಇಲಾಖೆ ತಿಳಿಬದೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಅಧಿಸೂಚನೆ ಹೊರಡಿಸುವ ಸಂಬಂಧ ರಾಜ್ಯಪಾಲರ ಭೇಟಗೆ ಪಟ್ಟು ಹಿಡಿದಿರುವ ಉತ್ತರ ಕರ್ನಾಟಕ ಭಾಗದ ರೈತರು ಬೆಂಗಳೂರಿನ ಸಂಗೊಳ್ಳ ರಾಯಣ್ಣ ರೈಲ್ವೇ ನಿಲ್ದಾಣದ ಮುಂಭಾಗದಲ್ಲೇ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಹುಬ್ಬಳ್ಳಯಿಂದ ರೈಲಿನಲ್ಲಿ ನಿನ್ನೆ ದೆಳಗ್ಗೆ ಬೆಂಗಳೂರು ನಗರಕ್ಕೆ ಬಂದ ರೈತರು ಪಾದಯಾತ್ರೆ ಮೂಲಕ ರಾಜಭವನದತ್ತ ಹೊರಡಲು ಮುಂದಾಗಿದ್ದರು ಪಾದಯಾತ್ರೆಗೆ ಅವಕಾತ ನೀಡದ ಪೊಲೀಸರು ರಾಜಭವನಕ್ಕೆ ಹೋಗಲು ಬಿಡದ ಹಿನ್ನೆಲೆ ರೈಲು ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದರು

ಆದರೆ ರಾಜ್ಯ ಸರ್ಕಾರ ಇದುವರೆಗೆ ಅಧಿಸೂಚನೆ ಹೊರಡಿಸಿಲ್ಲ

ತಲಕಾವೇರಿಯ ಪುಟ್ಟಕುಂಡಿಕೆಯಲ್ಲಿ ಕಾವೇರಿಯು ಹಾಲು ಉಕ್ಕುವಂತೆ ಮೇಲಕ್ಷೆ ಉಕ್ಕತೊಡಗಿದಾಗ ಕಾವೇರಿಯ ಈ ಉದ್ಧವರೂಪವನ್ನು ವೀಕ್ಷಿಸಿದರು ತೀರ್ಥೋದ್ಧವ ಸಂದರ್ಭದಲ್ಲಿ ಚೈಚೈ ಮಾತಾಕಾವೇರಿ ಮಾತಾ ಎಂಬ ಭಕ್ತರ ಉದ್ನೋಷ ಕೇಳಿ ಬರುತ್ತಿತ್ತು ಕುಂಡಿಕೆಯ ಸುತ್ತಲಿದ್ದ ಅರ್ಚಕರು ಕೊಳದಲ್ಲಿದ್ದ ಭಕ್ತರ ಮೇಲೆ ಕಾವೇರಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರು ತೀರ್ಥೋದ್ದವ ನಂತರ ಪವಿತ್ರ ಕಾವೇರಿ ತೀರ್ಥವನ್ನು ಭಕ್ತರು ಸೇವಿಸಿದರಲ್ಲದೇ ಮನೆಗೂ ಕೊಂಡೊಯ್ದರು ಜೊತೆಗೆ ತಲಕಾವೇರಿಯ ಕೊಳದಲ್ಲಿ ಪುಣ್ಯ ಸ್ನಾನವನ್ನೂ ಭಕ್ತಾದಿಗಳು ನೆರವೇರಿಸಿದರು ಎಂದು ನಮ್ಮ ಬಾತ್ತಿದಾರರ ವರದಿ ತಿಳಿಸಿದೆ ಹಾಸನಾಂಬ ದೇವಿ ದರ್ಶನಕ್ಕೆ ಭಕ್ತಾಧಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಜಿಲ್ಲಾಡಳಿತದಿಂದ ಉತ್ತಮ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಜೆ

ಹಾಸನದಲ್ಲಿ ನಿನ್ನೆ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದು ಮುಂದೆಯೂ ಇದೇ ರೀತಿ ಮಳೆ ಬೆಳೆಯಾಗಲಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಪ್ರೀತಂ

ಗೌಡ ನಿಗಧಿಯಂತೆ ತಾಯಿ ಹಾಸನಾಂಬ ದರ್ಶನಕ್ಕೆ ವಿದ್ಯುಕ್ಷವಾಗಿ ಚಾಲನೆ ನೀಡಲಾಗಿದೆ

ಜಿಲ್ಲೆಯ ಅರಸು ಕುಟುಂಬದ ನರಸಿಂಹರಾಜ ಅರಸು ಅವರು ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ನಡೆಸಿ ಬಾಳೆ ಕಂದು ಕಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಜೆ

ಮಾಧುಸ್ವಾಮಿ ಶಾಸಕ ಪ್ರೀತಂ ಗೌಡ ಸೇರಿದಂತೆ ವಿವಿಧ ಅಧಿಕಾರಿಗಳ ಸಮ್ಮುಖದಲ್ಲಿ ಹಾಸನಾಂಬ ದೇವಾಲಯದ ಬಾಗಿಲು ತೆರೆಯಲಾಯಿತು

ಎಂ ಸಿ ನೀರು ಬಿಡುಗಡೆಗೆ ಚರ್ಚೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿಕೆ ಿ ಯಶವಂತಪುರ ವಿಜಯಪುರ ನಡುವೆ ಶೀಘ್ರದಲ್ಲೇ ಹೊಸ ರೈಲು ಆರಂಭ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಮಾಹಿತಿ

ರವಿ ಭರವಸೆ ಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಅಧಿಸೂಚನೆ ಹೊರಡಿಸುವಂತೆ ಉತ್ತರ ಕರ್ನಾಟಕ ಭಾಗದ ರೈತರಿಂದ ಧರಣಿ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು